ಬಾಗಲಕೋಟೆ ಜಿಲ್ಲೆ ಮುಧೋಳದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಭೇಟಿ ವೈಮಾನಿಕ ಸಮೀಕ್ಷೆ ಸಂತ್ರಸ್ತರಿಗೆ ಎಲ್ಲಾ ರೀತಿಯ ನೆರವಿನ ಭರವಸೆ

ಸಾವು ನೋವು ಆಸ್ತಿ ಪಾಸ್ತಿಗೆ ಭಾರಿ ನಷ್ಟ ಉಂಟಾಗಿದೆ

ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರಿದಿದ್ದು ಕಾವೇರಿ ಲಕ್ಷ್ಣಣೀರ್ಥ ನದಿಗಳ ಪ್ರವಾಪದಿಂದ ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿದೆ ವಿರಾಜಪೇಟೆ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ನೂರಾರು ಮನೆಗಳಿಗೆ ಹಾನಿಯಾಗಿದೆ ಭೂಕುಸಿತ ಸಂಭವಿಸಿದ ವರದಿಗಳೂ ಬಂದಿದೆ ಕುತಾಲನಗರ ಬಳಿ ಕಾವೇರಿ ನದಿ ನೀರು ಹೆದ್ದಾರಿಯಲ್ಲಿಯೇ ಪರಿಯುತ್ತಿರುವುದರಿಂದ ಕುತಾಲನಗರ ಮತ್ತು ಮೈಸೂರು ನಡುವಿನ ಸಂಪರ್ಕ ಕಡಿತಗೊಂಡಿದೆ ಭಾಗಮಂಡಲದ ಭಗಂಡೇಶ್ವರ ದೇವಾಲಯದ ಒಳಕ್ಕೆ ಕಾವೇರಿ ನದಿ ನೀರು ಸುಗ್ಗಿದ್ದು ದೇವಾಲಯದ ಗರ್ಭಗ್ಟಪದ ಸುತ್ತಲೂ ನೀರು ಆವರಿಸಿದೆ ಕುಶಾಲನಗರ ಗೋಣಿಕೊಪ್ಪ ಸೇರಿದಂತೆ ಕೊಡಗಿನ ಪಲವು ಊರುಗಳು ಜಲಾವೃತ್ತಗೊಂಡಿದೆ

ಪರಿಹಾರ ಕೇಂದ್ರಗಳ ಉಸ್ತುವಾರಿಗೆ ಜಿಲ್ಲಾಡಳಿತದಿಂದ ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಯ ಕುಶಾಲನಗರದ ಮೂಲುಸೂಗೆ ಪ್ರದೇಶಕ್ಕೆ ಕೇಂದ್ರ ಸಚಿವ ಡಿ ವಿ ಸದಾನಂದಗೌಡ ಬಿಜೆಪಿ ಮುಖಂಡರಾದ ಕೆ

ಈಶ್ವರಪ್ಪ ಸಿ ಟಿ ರವಿಸಂಸದ ಪ್ರತಾಪ್ ಸಿಂಹ ಭೇಟಿ ನೀಡಿದ್ದಾರೆ ಕುಶಾಲನಗರ ವ್ಯಾಪ್ತಿಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಬಿಜೆಪಿ ಶಾಸಕರ ತಂಡ ಸಂತ್ರಸ್ವರಿಗೆ ಸಾಂತ್ವನ ಹೇಳಿದ್ದು ಸರ್ಕಾರದಿಂದ ಎಲ್ಲಾರೀತಿಯ ನೆರವು ನೀಡುವ ಭರವಸೆ ನೀಡಿದ್ದಾರೆ

ತಗ್ಗು ಪ್ರದೇಶಗಳಿಗೆ ಬಾರಿ ಪ್ರಮಾಣದ ನೀರು ಮಗ್ಗಿ ರೈತರ ಬೆಳೆ ನಷ್ಟ ಉಂಟಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಯಿಂದ ಪೆಚ್ ಡಿ ಕೋಟೆ ತಾಲೂಕಿನ ಬಹುತೇಕ ಸೇತುವೆಗಳು ಮುಳುಗಡೆಯಾಗಿವೆ

ತಾಲೂಕಿನ ಅನೇಕ ಗ್ರಾಮಗಳು ನೀರಿನಲ್ಲಿ ಮುಳುಗಿವೆ

ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಮರ ತಾಲೂಕಿನ ಸಿಡ್ಲಗುಂಡಿ ಪ್ರದೇಶದಲ್ಲಿ ಬೇಡ್ತಿ ನದಿ ಉಕ್ಕಿ ಪರಿಯುತ್ತಿದ್ದು ಯಲ್ಲಾಪುರ ಮುಂಡಗೋಡ ಸಂಚಾರ ಬಂದ್ ಮಾಡಲಾಗಿದೆ ಯಲ್ಲಾಪುರ ಶಿರಸಿ ಅಂಕೋಲಾ ನಡುವಿನ ಸಂಪರ್ಕ ಬಂದ್ ಮಾಡಲಾಗಿದೆ

ಗುಡ್ಡ ಕುಸಿದು ಮೂರು ಮಂದಿ ಸಾವನ್ನಪ್ಪಿದ್ದು

ನೇತ್ರಾವತಿ ಮತ್ತು ಕುಮಾರಾಧಾರಾ ನದಿಗಳು ಅಪಾಯದ ಮಟ್ಟ ಮೀರಿ ಪರಿಯುತ್ತಿದ್ದು ನದಿ ಪಾತ್ರದ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ನೇತ್ರಾವತಿ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಪರಿದು ಬರುತ್ತಿರುವುದರಿಂದ ನದಿ ಪಾತ್ರದಲ್ಲಿ ವಾಸಿಸುತ್ತಿರುವ ನಾಗರಿಕರು ತಮ್ಮ ಕುಟುಂಬ ಸಹಿತ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಎಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಧಿಲ್ ಮನವಿ ಮಾಡಿದ್ದಾರೆ

ಮಂಗಳೂರಿನಿಂದ ಮುಂಬೈ ಮತ್ತು ಪುಣೆಗೆ ತೆರಳುವ ಸರಕಾರಿ ಬಸ್ ಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ದಿಂದ ಅಬುಧಾಬಿ ಬಹ್ರೈನ್ ದುಬೈ ದೋಹಾ ದಮಾಮ್ ಗಳಿಗೆ ಆರು ವಿಮಾನಗಳ ವೇಳಾಪಟ್ಟಿ ಬದಲಾವಣೆ ಮಾಡಲಾಗಿದೆ ಎಂದು ವಿಮಾನ ನಿಲ್ದಾಣದ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೆರೆಯ ಮಹಾರಾಷ್ಟದಿಂದ ಬಿಡಲಾಗುತ್ತಿರುವ ಭಾರೀ ಪ್ರಮಾಣದ ನೀರು ಹಾಗೂ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಪದಿನಾಲ್ಲು ತಾಲ್ಲೂಕುಗಳಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ

ಬೊಮ್ಮನಹಳ್ಳಿ ತಿಳಿಸಿದ್ದಾರೆ

ಗದಗ ಜಿಲ್ಲೆಯ ಕೊಣ್ಣೂರು ಮತ್ತು ಹೊಳೆ ಆಲೂರು ಮಧ್ಯದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳ ಸಂತ್ರಸ್ಥರಿಗೆ ಬ್ಲಾಂಕೆಟ್ ವಿತರಿಸಲು ತೆರಳಿದ್ದ ಮುಂಬೈ ಕರ್ನಾಟಕ ಪ್ರವಾಪ ಪೀಡಿತ ಪ್ರದೇಶಗಳ ಕೆ

ಸಮಿತಿಯ ಅಧ್ಯಕ್ಷ ಶಾಸಕ ಎಚ್

ಪಾಟೀಲ ಮತ್ತು ಮಾಜಿ ಸಂಸದ ಐ ಜಿ ಸನದಿ ಮತ್ತು ಇತರ ಪದಾಧಿಕಾರಿಗಳಿದ್ದ ತಂಡ ಪ್ರವಾಪದ ಮಧ್ಯದಲ್ಲಿ ಸಿಲುಕಿ ಕೊಂಡ ಫಟನೆ ನಡೆದಿದೆ